ಹರ್ಷವರ್ಧನ್

ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಎಐಸಿಟಿಇ ಆಯೋಜಿಸಿದ್ದ ಸ್ನಾರ್ಟ್ ಇಂಡಿಯಾ ಹ್ಲಾಕಥಾನ್ನ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ಉದ್ದೇಶಿಸಿ ನಿನ್ನೆ ಅವರು ಮಾತನಾಡಿದರು ತ್ವರಿತವಾಗಿ ಬದಲಾಗುತ್ತಿರುವ ವಿಶ್ವಕ್ಷೆ ಚುರುಕಾಗಿ ಬದಲಾಗುವ ಚಿಂತನೆಗೆ ಪೂರಕವಾದ ಪರಿಸರವನ್ನು ದೇಶದಲ್ಲಿ ತ್ವರಿತವಾಗಿ ನಿರ್ಮಿಸಬೇಕಿದೆ ಅನುಶೋಧನೆ ಸಂಶೋಧನೆ ವಿನ್ಯಾಸ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಗೆ ಯುವ ಸಮುದಾಯವನ್ನು ಅಣೆಗೊಳಿಸಬೇಕಿದೆ ಎಂದರು

ಈ ನಿಟ್ಟನಲ್ಲಿ ನಾವು ಕಲಿಕೆ ಸಂಶೋಧನೆ ಮತ್ತು ಅನುಕೋಧನೆಗೆ ಆದ್ದತೆಯ ಗಮನ ಹೆಚ್ಲಿಸಬೇಕಿದೆ ಈ ವಿಷಯವನ್ನೆ ಹೊಸ ಶಿಕ್ಷಣ ನೀತಿ ಸಾರುತ್ತಿದೆ ಎಂದರು ಶಿಕ್ಷಣದ ಉದ್ದೇಶ ಮತ್ತು ಪಠ್ಲವನ್ನು ಪರಿವರ್ತಿಸಲು ನೀತಿಯಲ್ಲಿ ಪ್ರಯತ್ನ ಮಾಡಲಾಗಿದೆ ಅಂತರ್ ಶಿಸ್ತಿಯ ಅಧ್ಯಯನಕ್ಕೆ ನೀತಿಯಲ್ಲಿ ಒತ್ತು ನೀಡಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು

ವಿದ್ಯಾರ್ಥಿ ಸಮುದಾಯದ ಪ್ರತಿಭಾವಂತ ಮನಸ್ಸುಗಳಿಗೆ ವಿಜ್ಞಾನದ ಅಭಿರುಚಿ ಮೂಡಿಸುವಂತೆ ಈ ಕಾರ್ಯಕ್ರಮ ವಿನ್ಲಾಸಗೊಳಿಸಲಾಗಿದೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಹರ್ಷವರ್ಧನ್ ವಿಜ್ವಾನದ ಅಭಿರುಚಿ ಹೊಂದಿರುವ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಈ ವೇದಿಕೆಯ ಪ್ರಮುಖ ಉದ್ದೇಶವಾಗಿದೆ ನವಭಾರತ ನಿರ್ಮಾಣಕ್ಕೆ ಈ ಕಾರ್ಯಕ್ರಮ ಮಹತ್ವದ ಪಾತ್ರ ವಹಿಸಲಿದೆ ಎಂದರು ಜಾಗತಿಕ ಮಟ್ಟದಲ್ಲಿ ಭಾರತ ಅತ್ಯಂತ ಕಡಿಮೆ ಮರಣ ಪ್ರಮಾಣ ದಾಖಲಿಸಿದೆ

ಹೆಡ್ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಕ್ರಿಯಾಲ್ ನಿಶಾಂಕ್ ತಿಳಿಸಿದ್ದಾರೆ

ಪ್ರಧಾನ ಮಂತ್ರಿ ಇ ವಿದ್ಯಾ ಅಡಿ ತಂತ್ರಜ್ವಾನದ ಮೂಲಕ ಆನ್ಲೈನ್ ತರಗತಿಗಳನ್ನು ಆರಂಭಿಸಲಾಗಿದೆ ರಾಷ್ಷೀಯ ಶಿಕ್ಷಣ ನೀತಿಯಲ್ಲಿ ನಾವಿನ್ನತೆ ಮತ್ತು ತಂತ್ರಜ್ಞಾನವನ್ನು ಬಳಸುವ ಪ್ರಯತ್ನ ಮಾಡಲಾಗುತ್ತಿದೆ ಈ ನಿಟ್ಟನಲ್ಲಿ ರಾಷ್ಷೀಯ ಶಿಕ್ಷಣ ತಂತ್ರಜ್ಞಾನ ವೇದಿಕೆ ಪ್ರಾರಂಭಿಕವಾಗಿದೆ ಸ್ನಾರ್ಟ್ ಇಂಡಿಯಾ ಹ್ವಾಕಥಾನ್ ಕಾರ್ಯಕ್ರಮದ ಮೂಲಕ ಬಂದ ಕಲ್ಪನೆಗಳನ್ನು ಕೆಳ ಹಂತದಿಂದ ಅನುಷ್ಣಾನಗೊಳಿಸಲಾಗುವುದು ಎಂದು ರಮೇಶ್ ಪೊಕ್ರಿಯಾಲ್ ನಿಶಾಂಕ್ ತಿಳಿಸಿದರು ನೂತನ ರಾಷ್ಟೀಯ ಶಿಕ್ಷಣ ನೀತಿಯು ದೇಶದಲ್ಲಿ ಕಲಿಕೆಯನ್ನು ಪರಿವರ್ತಿಸಲಿದ್ದು ಗ್ರಾಮೀಣ ಪ್ರದೇಶಗಳ ಯುವ ಜನತೆಯನ್ನು ಗುರುತಿಸಲು ಸಶಸ್ತ ಪಡೆಗಳಗೂ ಇದು ಸಹಾಯಕವಾಗಲಿದೆ ಎಂದು ರಕ್ಷಣ ಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಹೇಳಿದ್ದಾರೆ ಹೊಸ ಶಿಕ್ಷಣ ನೀತಿ ಜಾರಿಯಿಂದ ಕಾಲೇಜು ಹಂತಗಳಲ್ಲಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ತರ ಬದಲಾವಣೆ ಉಂಟಾಗಲಿದೆ ಇಲ್ಲಿ ಮುಂಚೂಣಿ ಸ್ಥಾನದಲ್ಲಿ ನಿಲ್ಲಲಿರುವ ಬೋಧನಾ ಸಿಬ್ಬಂದಿಯು ಈ ಬದಲಾವಣೆಗೆ ಸೂಕ್ತ ರೀತಿಯಲ್ಲಿ ಅಣಿಯಾಗಬೇಕು ಎಂದು ಬಿಪಿನ್ ರಾವತ್ ಹೇಳಿದರು

ಈ ಸಂದರ್ಭದಲ್ಲಿ ಅಮಿತ್ ಶಾ ಮಾತನಾಡಿ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಪೂರ್ಣಗೊಳ್ಳಲು ಅಕ್ಷರ ಮತ್ತು ಸ್ಫೂರ್ತಿಯ ಮೂಲಕ ಬಾಲಗಂಗಾಧರ ತಿಲಕ್ ಅವರು ಮಹತ್ವದ ಪಾತ್ರ ನಿರ್ವಹಿಸಿದ್ದರು ಸ್ವರಾಜ್ ನನ್ನ ಜನ್ಮ ಸಿದ್ಧ ಹಕ್ಕು ಎಂದು ಪ್ರತಿಪಾದಿಸಿದ್ದ ಲೋಕಮಾನ್ಯ ತಿಲಕ್ ಅವರು ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟ ಈ ಅಕ್ಷರ ಮಾಲೆ ಸದಾ ನೆನಪಿನಲ್ಲಿ ಉಳಿಯುವಂತದ್ದು ಎಂದು ಹೇಳಿದರು

ಯುವಕರು ಭಾರತೀಯ ಇತಿಹಾಸವನ್ನು ತಿಳಿದುಕೊಳ್ಳಬೇಕು ಬಾಲಗಂಗಾಧರ ತಿಲಕ್ ಅವರ ಬರವಣಿಗೆಯನ್ನು ಅಧ್ಯಯನ ಮಾಡಬೇಕು ಎಂದು ಗೃಹ ಸಚಿವರು ಮನವಿ ಮಾಡಿದರು ಸ್ವಚ್ಛ ಭಾರತ ಅಭಿಯಾನ ದೇಶದಲ್ಲಿನ ನೈರ್ಮಲ್ಯವನ್ನು ಖಾತರಿ ಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ ಸ್ವಚ್ಗ ಭಾರತ ಅಭಿಯಾನವು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಮೇಲೆ ಪ್ರತ್ಯೇಕವಾಗಿ ಗಮನ ಕೇಂದ್ರೀಕರಿಸಿದೆ

ಈ ಅಭಿಯಾನದಡಿ ಕೇವಲ ಶೌಚಾಲಯಗಳನ್ನು ನಿರ್ಮಿಸುವುದೊಂದೇ ಅಲ್ಲ

ಜಮ್ನು ಕಾಶ್ಮೀರದಲ್ಲಿ ಪಂಚಾಯತ್ ಚುನಾವಣೆಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಪಂಚಾಯತ್ ರಾಜ್ ಸಂಸ್ಟೆಗಳನ್ನು ಬಲವರ್ಧನೆಗೊಳಿಸುತ್ತವೆ ಚುನಾಯಿತ ಸಾರ್ವಜನಿಕ ಪ್ರತಿನಿಧಿಗಳು ತಮ್ನ ಪ್ರದೇಶಗಳ ವ್ಚಾಪ್ತಿಗಳಲ್ಲಿ ಸರಿಯಾದ ರೀತಿಯಲ್ಲಿ ಗ್ರಾಮೀಣಾಭಿವೃದ್ಧಿ ನಿರ್ವಹಿಸಲು ಸಶಕ್ತಗೊಳ್ಳುತ್ತಾರೆ ರಾಷ್ಷೀಯ ಗ್ರಾಮ ಸ್ವಾರಾಜ್ ಅಭಿಯಾನದ ಮೂಲಕ ಅವರಿಗೆ ತರಬೇತಿ ಕೂಡ ನೀಡಲಾಗುತ್ತದೆ

ಹೆಡ್ ಮುಂದಿನ ವರ್ಷ ನಡೆಯಲಿರುವ ಟೊಕಿಯೋ ಒಲಿಂಪಿಕ್ಸ್ ಸಿದ್ದತೆಗಾಗಿ ಭಾರತದ ಪುರುಷ ಮತ್ತು ಮಹಿಳಾ ಹಾಕಿ ತಂಡಗಳು ನಾಡಿದ್ದು ಮಂಗಳವಾರದಿಂದ ಬೆಂಗಳೂರಿನ ಸಾಯ್ ಕೇಂದ್ರದಲ್ಲಿ ನಡೆಯಲಿರುವ ರಾಷ್ಷೀಯ ಶಿಬಿರದಲ್ಲಿ ಪಾಲ್ಗೊಳ್ಳಲಿವೆ ರಾಜ್ಯ ಸರ್ಕಾರದಿಂದ ಔಪಚಾರಿಕವಾಗಿ ಪರವಾನಗಿ ಪಡೆದುಕೊಂಡ ನಂತರ ಬೆಂಗಳೂರಿನಲ್ಲಿ ಈ ತರಬೇತಿ ಶಿಬಿರ ಆರಂಭಿಸಲು ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯ್ ಈ ನಿರ್ಧಾರ ತೆಗೆದುಕೊಂಡಿದೆ